ಹುತಾತ್ಮ ಸಿ ಆರ್ ಪಿ ಎಫ್

ಬಿಹಾರ ಮತ್ತು ಜಾರ್ಖಂಡ್ ನಲ್ಲಿ ಹಲವು ಅಭಿವ್ಯದ್ದಿ ಯೋಜನೆಗಳಗೆ ಚಾಲನೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಯೋಜನೆಗಳು ವಲಯದ ಜನರ ಬದುಕಿನಲ್ಲಿ ದೊಡ್ಡ ಸುಧಾರಣೆ ತರಲಿವೆ ಎಂದು ಹೇಳಕೆ

ಇತ್ತೀಚಿನ ಐ

ಪುಲ್ನಾಮಾ ಭಯೋತ್ಪಾದಕ ದಾಳಿ ಹಿನ್ನೆಲೆಯಲ್ಲಿ ಪ್ರತ್ಯೇಕತಾವಾದಿ ನಾಯಕರುಗಳಾದ ಮಿರ್ವೈಜ್ ಉಮರ್ ಫಾರೂಕ್ ಅಬ್ಲಲ್ಲಾ ಗನಿ ಭಚ್ ಬಿತಾಲ್ ಲೋನೆ ಹಸೀಮ್ ಖುರೇಶಿ ಮತ್ತು ಶಬೀರ್ ಶಾ ಅವರುಗಳಿಗೆ ನೀಡಲಾಗಿದ್ದ ಭದ್ರತೆಯನ್ನು ಹಿಂಪಡೆದಿದೆ ಜಮ್ನು ಮತ್ತು ಕಾಶ್ಮೀರ ಆಡಳಿತ ಈ ಸಂಬಂಧ ಇಂದು ಆದೇಶ ಹೊರಡಿಬಿದೆ ಇಂದು ಸಂಜೆಯಿಂದಲೇ ಪ್ರತೇಕತಾವಾದಿ ನಾಯಕರುಗಳಿಗೆ ನೀಡಲಾಗಿದ್ದ ಎಲ್ಲ ಭದ್ರತೆ ಮತ್ತು ವಾಹನಗಳನ್ನು ಹಿಂಪಡೆಯಲಾಗಿದೆ ಇವರಿಗೆ ಮತ್ತು ಇತರ ಯಾವುದೇ ಪ್ರತೇಕತಾವಾದಿ ನಾಯಕರುಗಳಿಗೆ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಭದ್ರತಾ ಸಿಬ್ಲಂದಿ ಅಥವಾ ರಕ್ಷಣೆಯನ್ನು ನೀಡಲಾಗುವುದಿಲ್ಲ ಅವರುಗಳಿಗೆ ಬೇರೆ ಯಾವುದೇ ಸೌಲಭ್ಯವನ್ನು ಸರ್ಕಾರದಿಂದ ನೀಡಿದ್ದರೂ ಅದನ್ನು ಹಿಂಪಡೆಯಲಾಗುವುದು ಶ್ರೀನಗರಕ್ಕೆ ಶುಕ್ರವಾರ ಭೇಟ ನೀಡಿದ್ದ ವೇಳೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಭದ್ರತೆ ನೀಡಲಾಗಿರುವ ಜನರಿಗೆ ಪಾಕಿಸ್ತಾನದಿಂದ ಹಣ ಬರುತ್ತಿದೆ ಎಂದು ಹೇಳಿದ್ದರು ಈ ಮಧ್ಯೆ ಮೂರನೇ ದಿನವಾದ ಇಂದೂ ಜಮ್ಮವಿನಲ್ಲಿ ಕರ್ಪ್ಯೂ ಮುಂದುವರಿಸಲಾಗಿದೆ ಐವರು ಪ್ರತ್ಯೇಕತಾವಾದಿ ನಾಯಕರಿಗೆ ಸರ್ಕಾರ ನೀಡಿದ್ದ ಭದ್ರತೆ ಹಿಂಪಡೆದಿರುವುದನ್ನು ಜಮ್ನು ಮತ್ತು ಕಾಶ್ನೀರ ಬಿಜೆಪಿ ಅಧ್ವಕ್ಷ ರವೀಂದರ್ ರೈನಾ ಸ್ವಾಗತಿಸಿದ್ದಾರೆ ಹುರಿಯತ್ ನಾಯಕರೇ ಕಾಶ್ನೀರದ ನಿಜವಾದ ಶತ್ರುಗಳಾಗಿದ್ದು

ಇಂದು ಕಾತ್ಮೀರ ಭಯೋತ್ವಾದಕರ ಹಿಡಿತದಲ್ಲಿದ್ದರೆ ಅದಕ್ಕೆ ಹುರಿಯತ್ ನಾಯಕರೇ ಕಾರಣ ಎಂದರು ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಲರಾದ ಸಿಆರ್ ಪಿ ಎಫ್ ಯೋಧರಿಗೆ ಗೌರವ ನಮನ ಸಲ್ಲಿಸಲು ಭಾರತೀಯ ಜನತಾಪಾರ್ಟಿ ದೇಶದಾದ್ಯಂತ ಇಂದು ಶ್ರದ್ದಾಂಜಲಿ ಸಭೆ ಆಯೋಜಿಸಿದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಭೆಗಳನ್ನು ನಡೆಸಲಾಯಿತು ಈ ಸಭೆಯ ವೇಳೆ ಪಕ್ಷದ ಕಾರ್ಯಕರ್ತರು ಭಯೋತ್ಪಾದನೆಯ ವಿರುದ್ದ ನಿರ್ಣಾಯಕ ಹೋರಾಟದ ಸಂಕಲ್ಪದ ಪ್ರತಿಜ್ಞೆ ಮಾಡಲಿದ್ದಾರೆ ಎಂದು ಪಕ್ಷದ ಮಾಧ್ಯಮ ವಿಭಾಗದ ಮುಖ್ಯಸ್ಥ ಹಾಗೂ ರಾಜ್ಯ ಸಭಾ ಸದಸ್ಯ ಅನಿಲ್ ಬಲೌನಿ ತಿಳಿಸಿದರು

ಆರೋಗ್ಯ ಶಿಕ್ಷಣ

ಸಭಿಕರನ್ನುದ್ದೇತಿಸಿ ಮಾತನಾಡಿದ ಪ್ರಧಾನಿ ಆರೋಗ್ಗ ನೇರವಾಗಿ ಶುದ್ದ ನೀರಿಗೆ ಸಂಬಂಧಿಸಿದ್ದಾಗಿದ್ದು ತಮ್ನ ಸರ್ಕಾರ ರಾಜ್ಲಕ್ಷ್ಮಿ ಉತ್ತಮ ಗುಣಮಟ್ಟದ ನೀರು ಪೂರೈಸಲು ಪ್ರಯತ್ನಿಸುತ್ತಿದೆ ಎಂದರು

ಇದಕ್ಕೂ ಮುನ್ನ

ಪುಲ್ನಾಮಾ ದಾಳಿಯಲ್ಲಿ ಹುತಾತ್ಸರಾದ ಬಿಹಾರದ ಸಂಜಯ್ ಕುಮಾರ್ ಸಿನ್ಹಾ ಮತ್ತು ರತನ್ ಠಾಕೂರ್ ಅವರಿಗೆ ಶ್ರದ್ಗಾಂಜಲಿ ಸಲ್ಲಿಸಿದ ಪ್ರಧಾನಿ ಘಟನೆಯಿಂದ ದೇಶದ ಜನರ ಪ್ರದಯದಲ್ಲಿ ರಕ್ತ ಕುದಿಯುತ್ತಿರುವಂತೆಯೇ ತಮ್ನ ಎದೆಯಲ್ಲೂ ರಕ್ತ ಕುದಿಯುತ್ತಿದೆ ಎಂದರು ಸಮಾರಂಭದಲ್ಲಿ ಮಾತನಾಡಿದ ಮೋದಿ ಬಿಹಾರ ಮತ್ತು ಪೂರ್ವ ಭಾರತದ ರಾಜ್ಯಗಳು ಶ್ರಗತಿಯನ್ನು ಸರಿದೂಗಿಸುವ ಸಾಮರ್ಥ್ಯವನ್ನಷ್ಟೇ ಅಲ್ಲ ದೇಶದ ಇತರ ರಾಜ್ಯಗಳನ್ನೂ ಮೀರಿ ಪ್ರಗತಿ ಸಾಧಿಸುವ ಸಾಮರ್ಥ್ಯ ಹೊಂದಿವೆ ಎಂದು ಹೇಳಿದರು ದೇಶದ ಅಭಿವೃದ್ಧಿಯನ್ನು ಉತ್ತೇಜಿಸಲು ಬಿಹಾರ ಹೊಸ ಗಮನ ಹರಿಸಿದ ಪ್ರದೇಶವಾಗಿದೆ ಎಂದ ಅವರು ಇಂದು ಚಾಲನೆ ನೀಡಲಾದ ಯೋಜನೆಗಳು ಜನರ ಬದುಕಿನಲ್ಲಿ ದೊಡ್ಡ ಬದಲಾವಣೆ ತರಲಿವೆ ಎಂದರು

ಡಿ ಎ

ಅಸ್ಸಾಂ ರಾಜ್ಯವನ್ನು ಅಕ್ರಮ ವಲಸಿಗರಿಂದ ಮುಕ್ತಗೊಳಿಸುವುದಕ್ಕೆ ಬಿಜೆಪಿ ಬದ್ದವಾಗಿದೆ ಎಂದು ಪಕ್ಷದ ರಾಷ್ಷೀಯ ಅಧ್ಯಕ್ಷ ಅಮಿತ್ ಶಾ ಹೇಳಿದ್ದಾರೆ ಅಸ್ಲಾಂನ ಲಖೀಂಪುರದಲ್ಲಿಂದು ಯುವ ಸಮಾವೇಶ ಉದ್ವೇಶಿಸಿ ಮಾತನಾಡಿದ ಅವರು ಅಸ್ಲಾಂ ಅನ್ನು ಮತ್ತೊಂದು ಕಾಶ್ಮೀರವಾಗಲು ಬಿಜೆಪಿ ಅವಕಾಶ ನೀಡುವುದಿಲ್ಲ ಎಂದು ಸ್ವಪ್ಪಪಡಿಸಿದರು ನರೇಂದ್ರ ಮೋದಿ ನೇತೃತ್ವದ ಬಲಿಷ್ಠ ಸರ್ಕಾರ ಕೇಂದ್ರದಲ್ಲಿದ್ದು ಪುಲ್ವಾಮಾದಲ್ಲಿ ಭದ್ರತಾ ಪಡೆಗಳ ಬಲಿದಾನ ವ್ಯರ್ಥವಾಗಲು ಬಿಡುವುದಿಲ್ಲ ಎಂದು ಹೇಳಿದರು ಪೌರತ್ವ ತಿದ್ದುಪಡಿ ವಿಧೇಯಕ ಕುರಿತು ಮಾತನಾಡಿದ ಶಾ ಕೇವಲ ಈಶಾನ್ತ ರಾಜ್ಯಗಳಲ್ಲಿ ಮಾತ್ರವೇ ಈ ಮಸೂದೆಯ ಅಂಶಗಳನ್ನು ಜಾರಿ ಮಾಡಲಾಗುತ್ತಿದೆ ಎಂದು ಅಪ ಪ್ರಚಾರ ಮಾಡಲಾಗುತ್ತಿದೆ ಎಂದರು

ಕಾಂಗ್ರೆಸ್ ಮತ್ತು ಅಸ್ಲಾಂ ಗಣ ಪರಿಷತ್ ಅಸ್ಲಾಂ ಒಪ್ಪಂದ ಅನುಷ್ಠಾನಕ್ಕೆ ಏನೂ ಮಾಡುವುದಿಲ್ಲ ಎಂದು ಆರೋಪಿಸಿದರು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ನಾ ಸ್ವರಾಜ್ ಅವರು ತೆಹರಾನ್ ನಲ್ಲಿ ನಿನ್ನೆ ಕೆಲ ಕಾಲ ಉಳಿದಿದ್ದ ಸಂದರ್ಭದಲ್ಲಿ ಭಾರತ ಮತ್ತು ಇರಾನ್ ರಾಷ್ಟಗಳು ಪಾಕಿಸ್ತಾನಕ್ಕೆ ಒಂದು ಸ್ಪಷ್ಟ ಸಂದೇಶ ರವಾನಿಸಿದವು

ಸ್ವರಾಜ್ ಅವರು ಮೂರು ದೇಶಗಳ ಪ್ರವಾಸದ ಅಂಗವಾಗಿ ಬಲ್ಗೇರಿಯಾಕ್ಕೆ ತೆರಳುವ ಮಾರ್ಗದಲ್ಲಿ ಇರಾನ್ ನ ವಿದೇಶಾಂಗ ಉಪ ಸಚಿವ ಸಯ್ಯದ್ ಅಬ್ಬಾಸ್ ಅರಗ್ವಾಚಿ ಅವರನ್ನು ಭೇಟಿ ಮಾಡಿದರು ಭಾರತ ಮತ್ತು ಇರಾನ್ ಎರಡೂ ಇತ್ತೀಚೆಗೆ ಭಯೋತ್ವಾದಕಯ ಹೇಯಕೃತ್ವದಿಂದ ದೊಡ್ಡ ಸಂಖ್ಯೆಯ ತಮ್ಮ ಯೋಧರುಗಳನ್ನು ಕಳೆದುಕೊಂಡಿವೆ ಎಂದು ಸೆಯ್ಕದ್ ಅಬ್ಬಾಸ್ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ಆರ್ ಪಿ ಎಫ್

ಭಾರತವನ್ನು ಪ್ರತಿನಿಧಿಸಲಿರುವ ಹರೀಶ್ ಸಾಳ್ವೆ ನಾಳೆ ಮೊದಲು ತಮ್ನ ವಾದ ಮಂಡಿಸಲಿದ್ದಾರೆ ಖವಾರ್ ಖುರೇಶಿ ಮಂಗಳವಾರ ಇಸ್ಲಾಮಾಬಾದ್ ಪರವಾಗಿ ವಾದ ಮಂಡಿಸಲಿದ್ದಾರೆ

ದೇತದ ಪ್ರಥಮ ಸೆಮಿ ಅತಿ ವೇಗದ ರೈಲು ವಂದೇ ಭಾರತ್ ಎಕ್ಸ್ ಪ್ರೆಸ್ ಇಂದಿನಿಂದ ದೆಹಲಿಯಿಂದ ವಾರಾಣಸಿಗೆ ತನ್ನ ಪ್ರಥಮ ವಾಣಿಜ್ಞ ಸಂಚಾರವನ್ನು ಆರಂಭಿಸಿತು ಈ ಸಂಬಂಧ ಟ್ವೀಟ್ ಮಾಡಿರುವ ರೈಲ್ವೆ ಸಚಿವ ಪೀಯೂಷ್ ಗೋಯಲ್ ಮುಂದಿನ ಎರಡು ವಾರಗಳಿಗೆ ಈ ರೈಲಿನ ಎಲ್ಲ ಟಿಕೆಟ್ ಗಳೂ ಮಾರಾಟವಾಗಿ ಹೋಗಿವೆ ಎಂದು ತಿಳಿಸಿದ್ದಾರೆ ಭಾರತದಲ್ಲೇ ವಿನ್ವಾಸ ಮಾಡಿ ನಿರ್ಮಾಣ ಮಾಡಲಾಗಿರುವ ಈ ರೈಲು ನವದೆಹಲಿಯಿಂದ ವಾರಾಣಸಿ ನಡುವೆ ಖಾನ್ವರ ಮತ್ತು ಪ್ರಯಾಗ್ ರಾಜ್ ಮಾರ್ಗವಾಗಿ ಸಂಚರಿಸಲಿದೆ

ಈ ರೈಲು ಸೋಮವಾರ ಮತ್ತು ಗುರುವಾರ ಹೊರತುಪಡಿಸಿ ವಾರದ ಉಳಿದ ಎಲ್ಲ ದಿನಗಳಲ್ಲಿ ಸಂಚರಿಸಲಿದೆ ಭಾರತ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಟ್ಲ ಇತ್ತೀಚನ ಐ

ಟೆಸ್ಟ್ ಕ್ರಿಕೆಟ್ ರ್ವಾಂಕಿಂಗ್ನಲ್ಲಿ ಅಗ್ರಸ್ಟಾನ ಕಾಯ್ದುಕೊಂಡಿದ್ದಾರೆ ಅವರ ತಂಡದ ಆಟಗಾರ ಚೇತೇಶ್ವರ ಪೂಜಾರ್ ಮೂರನೇ ಸ್ಟಾನ ಪಡೆಯುವಲ್ಲಿ ಯಶಸ್ತಿಯಾಗಿದ್ದಾರೆ

ಭಾರತದ ಇತರ ಯಾವುದೇ ಆಟಗಾರರು ಮೊದಲ ಹತ್ತು ಆಟಗಾರರ ಪಟ್ಟಿಯಲ್ಲಿ ಸ್ವಾನ ಪಡೆದಿಲ್ಲ